ಡಿ ಕುಮಾರಸ್ವಾಮಿ ಮಂತ್ರಿಮಂಡಲದ ಪುನಾರಚನೆ ಇಂದು ನಡೆಯಲಿದೆ ಕಾಂಗ್ರೆಸ್ ತನ್ನ ಕೋಟಾದಲ್ಲಿ ಇಬ್ಬರು ಸಚಿವರನ್ನು ಕೈಬಿಟ್ಟು ಎಂಟು ಮಂದಿ ಹೊಸಬರನ್ನು ಸಂಪುಟಕ್ಕೆ ಸೇರಿಸಿಕೊಳ್ಳಲು ಪಕ್ಷದ ವರಿಷ್ಠರು ಸಮ್ಮತಿಸಿದ್ದಾರೆ ಯಮಕನಮರಡಿ ಕ್ಷೇತ್ರದ ಶಾಸಕ ಸತೀಶ್ ಜಾರಕಿಹೊಳಿ ಬಬಲೇಶ್ವರ ಕ್ಷೇತ್ರದ ಎಂ

ತಿವಳ್ಳಿ ವಿಧಾನ ಪರಿಷತ್ ಸದಸ್ತ ಬಾಗಲಕೋಟೆ ಜಿಲ್ಲೆಯ ಆರ್

ತಿಮ್ಣಾಪುರ್ ಹೊಸಕೋಟೆ ಕ್ಷೇತ್ರದ ಶಾಸಕ ಎಂ ಟಿ

ಪರಮೇಶ್ವರ್ ನಾಯಕ್ ಹಾಗೂ ಬೀದರ್ ಉತ್ತರ ವಿಧಾನಸಭಾ ಕ್ಷೇತ್ರದ ರಹೀಂಖಾನ್ ಅವರನ್ನು ಇಂದು ಮಂತ್ರಿಮಂಡಲಕ್ಕೆ ಸೇರಿಸಿಕೊಳ್ಳಲಾಗುವುದು ಪೌರಾಡಳಿತ ಸಚಿವ ರಮೇಶ್ ಜಾರಕಿಹೊಳಿ ಅರಣ್ಯ ಮತ್ತು ಪರಿಸರ ಖಾತೆ ಹೊಂದಿದ್ದ ಪಕ್ಷೇತರ ಶಾಸಕ ಆರ್ ಶಂಕರ್ ಅವರನ್ನು ಮಂತ್ರಿ ಸ್ಥಾನದಿಂದ ಕಾಂಗ್ರೆಸ್ ಕೈಬಿಟ್ಟದೆ ಜೆಡಿಎಸ್ ಪಾಲಿನ ಎರಡು ಕ್ವಾಬಿನೆಟ್ ಸಚಿವ ಸ್ಥಾನಗಳು ಇದ್ದು ಆ ಪಕ್ಷ ಈವರೆಗೆ ಇವುಗಳನ್ನು ಭರ್ತಿ ಮಾಡುವ ನಿರ್ಧಾರ ಮಾಡಿಲ್ಲ

ಈ ಮಧ್ಯೆ ಎಚ್

ಹಲವಾರು ವಸ್ತುಗಳ ತೆರಿಗೆ ಇಳಿಕೆಯ ನಿರೀಕ್ಷೆ ಇದೆ

ಕೇಂದ್ರ ಮತ್ತು ರಾಜ್ಯದ ಆದಾಯ ಪಾಲುಗಳ ಬಗ್ಗೆ ಈ ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆ ನಡೆಸುವ ಸಾಧ್ಯತೆ ಇದೆ ಹೈಬ್ರೀಡ್ ಕಾರುಗಳಿಗೆ ಒತ್ತು ನೀಡುವ ಹಿನ್ನೆಲೆಯಲ್ಲಿ ಸಭೆಯಲ್ಲಿ ಮಹತ್ವದ ಸಮಾಲೋಚನೆ ನಡೆಯುವ ನಿರೀಕ್ಷೆ ಇದೆ

ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ವ್ಯವಸ್ಥೆ

ಪಣಕಾಸು ಸಚಿವ ಅರುಣ್ ಜೀಟ್ಲ ಅಧ್ಯಕ್ಷತೆಯಲ್ಲಿ ಜೆಎಸ್ಟಿ ಮಂಡಳಿಯನ್ನು ರಚಿಸಲಾಗಿದೆ

ಶಿವಶಂಕರರೆಡ್ಡಿ ಹೇಳಿದ್ದಾರೆ ಅವರು ಬಳ್ಳಾರಿ ಜಿಲ್ಲೆಯ ಪಗರಿ ದೊಮ್ಮನಹಳ್ಳಯಲ್ಲಿ ಧರ್ಮಸ್ಥಳದ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಹಮ್ಮಿಕೊಂಡಿದ್ದ ಕೃಷಿ ಉತ್ತವದಲ್ಲಿ ಪಾಲ್ಗೊಂಡು ಮಾತನಾಡುತ್ತಿದ್ದರು ಮಳೆಯ ಅಭಾವದಿಂದ ಅಂತರ್ಜಲ ಕುಸಿಯುತ್ತಿದೆ ಅದಕ್ಕಾಗಿ ಕೃಷಿ ಹೊಂಡಗಳಿಂದ ನೀರು ಸಂಗ್ರಹಿಸಿಕೊಂಡು ಕಡಿಮೆ ನೀರಿನಲ್ಲಿ ಹೆಚ್ಚು ಬೆಳೆ ಬೆಳೆಯುವ ಕಾರ್ಯವಾಗಬೇಕು ಎಂದು ಅವರು ಹೇಳಿದರು ಈ ನಿಟ್ಟಿನಲ್ಲಿ ರಾಜ್ಯದ ನಾಲ್ಕು ಕೃಷಿ ಹಾಗೂ ಇನ್ನೂ ನಾಲ್ಕು ತೋಟಗಾರಿಕೆ ಉತ್ಪನ್ನಗಳ ಜಿಲ್ಲೆಗಳಲ್ಲಿ ಇಶ್ರೇಲ್ ಕೈಷಿ ತಂತ್ರಜ್ಞಾನವನ್ನು ಪ್ರಾಯೋಗಿಕವಾಗಿ ಜಾರಿಗೆ ತರಲಾಗುತ್ತಿದ್ದು

ಧರ್ಮಸ್ಥಳದ ಧರ್ಮಾಧಿಕಾರಿ ಡಾ ವೀರೇಂದ್ರ ಹೆಗ್ಗಡೆ ಉತ್ಸವವನ್ನು ಉದ್ಘಾಟಿಸಿ ಮಾತನಾಡಿ ಕೃಷಿಕರ ಆದಾಯ ಪೆಚ್ಚಾಗುವ ಕಾರ್ಯಕ್ರಮಗಳು ರೂಪುಗೊಳ್ಳಬೇಕೆಂದು ಅಭಿಪ್ರಾಯಪಟ್ಟರು ಸಮಗ್ರ ಕೃಷಿ ಪದ್ದತಿ ಸುಧಾರಿತ ಬೇಸಾಯ ತಂತ್ರಗಳ ಬಳಕೆ ಬಗ್ಗೆ ಉತ್ಸವದಲ್ಲಿ ಪ್ರಾತ್ವಕ್ಷಿಕೆ ಹಮ್ಮಿಕೊಳ್ಳಲಾಗಿದೆ

ಪುಟ್ಟರಂಗ ಶೆಟ್ಟಿ ಹಾಗೂ ಸಂಸದ ಧ್ವವನಾರಾಯಣ್ ಭೇಟಿಯಾಗಿ ಅವರ ಆರೋಗ್ಯ ವಿಚಾರಿಸಿದರು

ಕಂಪ್ಯೂಟರ್ಗಳಲ್ಲಿ ಅನಗತ್ಯ ವಿಷಯಗಳು ಸಂಗ್ರಹವಾಗುವುದನ್ನು ತಡೆಗಟ್ಟಲು ಹಾಗೂ ಅದರ ಪರಿಶೀಲನೆ ನಡೆಸಲು ಹತ್ತು ಕೇಂದ್ರೀಯ ತನಿಖಾ ಸಂಸ್ವೆಗಳಿಗೆ ಅನುಮತಿ ನೀಡಲಾಗಿದೆ ಎಂದು ಕೇಂದ್ರ ಸರಕಾರ ತಿಳಿಸಿದೆ ಈ ಸಂಬಂಧ ಪ್ರಕಟನೆ ನೀಡಿರುವ ಕೇಂದ್ರ ಗೃಹ ಸಚಿವಾಲಯ ರಾಷ್ಷೀಯ ಭದ್ರತೆಯನ್ನು ಕಾಪಾಡುವ ನಿಟ್ಟನಲ್ಲಿ ಸಂವಿಧಾನದ ಚೌಕಟ್ಟನಲ್ಲೇ ಆದೇಶ ಹೊರಡಿಸಲಾಗಿದೆ

ಅಲ್ಲದೇ ಇನ್ನು ಮುಂದೆ ಕಂಪ್ಯೂಟರ್ಗಳಿಂದ ಮಾಹಿತಿ ಪಡೆಯುವುದು ಕಾನೂನು ಬದ್ಧವಾಗಿಯೇ ನಡೆಯಲಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ